ವಿಡಿಯೋ ಸಂದೇಶದ ಮೂಲಕ ಈ ಮಾತುಕತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ ರವಾಂಡಾ ಅಧ್ಯಕ್ಷ ಪೌಲ್ ಕಗಾಮೆ ಮತ್ತು ಡೆನ್ಮಾರ್ಕ್ ಪ್ರಧಾನಿ ಮೆಟ್ಲೆ ಫ್ರೆಡ್ರಿಕ್ಸನ್ ಉದ್ವಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಆಸ್ಟೇಲಿಯಾ ಪ್ರಧಾನಿ ಸ್ಕಾಟ್ ಮಾರಿಸನ್ ಕೂಡ ಈ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾಲ್ಕು ದಿನಗಳ ಈ ಸಂವಾದ ಕಾರ್ಯಕ್ರಮ ವರ್ಚುಯಲ್ ಮಾಧ್ಯಮದ ಮೂಲಕ ನಡೆಯಲಿದೆ ಭೌಗೋಳಕ ರಾಜಕೀಯ ಮತ್ತು ಭೌಗೋಳಕ ಅರ್ಥಶಾಸ್ತ ಕುರಿತ ಭಾರತದ ಈ ಶ್ರಮುಖ ಸಂವಾದ ಸಭೆ

ವೈರಾಣು ಪ್ರಪಂಚ ಸ್ವೋಟ ಹೊರಗೆ ಮತ್ತು ನಿಯಂತ್ರಣದಾಚೆ ಈ ಬಾರಿಯ ಧ್ಲೇಯ ವಾಕ್ಲವಾಗಿದೆ ನಾಲ್ಕು ದಿನಗಳ ಸಂವಾದದ ವೇಳೆ ವಿಶ್ವ ಆರೋಗ್ಯ ಸಂಸ್ಹೆ ಡಬ್ಲ್ವುಎಚ್ಒ ನ ಬಹುಪಕ್ಷೀಯತೆ ವಿಶ್ವಸಂಸ್ಹೆಯ ಪುನರ್ ನಿರ್ಮಾಣ ಮೊದಲಾದ ವಿಷಯಗಳ ಕುರಿತಂತೆ ಚರ್ಚೆ ನಡೆಯಲಿದೆ

ಕುಂಭಮೇಳದಲ್ಲಿ ಕೊರೊನಾ ಸೋಂಕು ಪರಡುವುದನ್ನು ತಡೆಗಟ್ಟಲು ಕೈಗೊಳ್ಳಬೇಕಾದ ತ್ರಮಗಳ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಮೇಳದಲ್ಲಿ ಪ್ರದರ್ಶನ ಪ್ರಾರ್ಥನಾ ಸಭೆಗಳಿಗೆ ನಿರ್ಬಂಧ ಹೇರಲಾಗಿದ್ದು ಕೈ ತೊಳೆಯಲು ಅಲ್ಲಲ್ಲಿ ಅವಕಾಶ ಕಲ್ಪಿಸಿ ನೀರು ಮತ್ತು ಸಾಬೂನಿನ ಲಭ್ಯತೆ ಖಾತರಿಪಡಿಸುವಂತೆ ಸೂಚಿಸಲಾಗಿದೆ ಆಹಾರ ವಿತರಣಾ ಸ್ಥಳ ಸೇರಿದಂತೆ ಸಾಧ್ಯವಾದೆಡೆಗಳಲ್ಲಿ ಆರು ಅಡಿಗಳ ಅಂತರ ಕಾಯ್ದುಕೊಳ್ಳಲು ವ್ಯವಸ್ಥೆ ಮಾಡುವಂತೆ ಸೂಚನೆ ನೀಡಲಾಗಿದೆ ಇತರ ಏಜೆನ್ಸಿಗಳ ಸಹಯೋಗದಲ್ಲಿ ರಾಜ್ಯ ಸರ್ಕಾರ ಅಗತ್ಯವಿರುವಷ್ಟು ಆರೋಗ್ಯ ತಂಡಗಳನ್ನು ನಿಯೋಜಿಸಲಿದೆ ತಾತ್ಕಾಲಿಕ ಒಂದು ಸಾವಿರ ಹಾಸಿಗೆಯ ಆಸ್ಪತ್ರೆ ಕೂಡ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಯೂರೋಪ್ ವಿದೇಶಾಂಗ ವ್ಯವಹಾರಗಳ ಸಚಿವ ಜೀನ್ ಯೆವ್ಯೆಸ್ ಲಿ ಡ್ರೇನ್ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದ್ದಾರೆ ಐದು ದಿನಗಳ ಭಾರತ ಪ್ರವಾಸದಲ್ಲಿ ಅವರು ಬೆಂಗಳೂರಿಗೂ ಭೇಟಿ ನೀಡಲಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಉಭಯ ಹಿತಾಸಕ್ತಿಯ ಪ್ರಾದೇಶಿಕ ಅಂತಾರಾಷ್ಟೀಯ ವಿಷಯಗಳ ಕುರಿತಂತೆ ಇಂದು ಮಾತುಕತೆ ನಡೆಸಲಿದ್ದಾರೆ ಸಂಜೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದಾರೆ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿ ಪ್ರಕಾಶ್ ಜಾವ್ದೇಕರ್ ಅವರೊಂದಿಗೆ ಹವಾಮಾನ ಬದಲಾವಣೆ ಕುರಿತ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಪ್ಲವ ನಾಮ ಸಂವತ್ತರವನ್ನು ವಿವಿಧ ಭಾಗಗಳಲ್ಲಿ ಬಗೆಬಗೆ ಹೆಸರಿನಿಂದ ಸ್ವಾಗತಿಸಲಾಗುತ್ತಿದೆ ಯುಗಾದಿ ಹಬ್ಬದ ಪ್ರಯುಕ್ತ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ವೆಂಕಯ್ಡ ನಾಯ್ಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಣರು ಶುಭ ಕೋರಿದ್ದಾರೆ ವಿವಿಧ ರಾಜ್ಯಗಳಲ್ಲಿ ಹಿಂದು ಪಂಚಾಂಗದ ಹೊಸ ವರ್ಷದ ಆರಂಭದ ಈ ಹಬ್ಬವನ್ನು ಗುಡಿ ಪಾಡವಾ ಚೈತ್ರ ಶುಕ್ಲಾದಿ ಚೇತಿ ಚಾಂದ್ ಬೈಸಾಖಿ ವಿಷು ಪುಥಾಂಡು ವೈಶ್ಖಡಿ ಮತ್ತು ಬೋಹಾಗ್ ಬಿಹು ಎಂಬ ವಿವಿಧ ಹೆಸರುಗಳಿಂದ ಆಚರಿಸಲಾಗುತ್ತಿದೆ ಈ ಹಬ್ಬಗಳು ಭಾರತೀಯ ಸಾಂಪ್ರದಾಯಿಕ ಹೊಸ ವರ್ಷದ ಆರಂಭದ ಸೂಚಕವಾಗಿದೆ ಎಂದು ಉಪರಾಷ್ಟಪತಿ ವೆಂಕಯ್ದ ನಾಯ್ದು ಹೇಳಿದ್ದಾರೆ

ಕರ್ನಾಟಕ ರಾಜ್ಯಪಾಲ ವಜೂಭಯಿ ವಾಲಾ ಹೊಸ ವರ್ಷ ಉತ್ತಮ ಆರೋಗ್ಯ ನೀಡುತ್ತಾ ಮಳೆ ಬೆಳೆ ಸಮೃದ್ದಿ ಸಂತಸ ತರಲಿ ಎಂದು ಹಾರ್ೈಸಿದ್ದಾರೆ

ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಷಿನ್ ನಂತರ ತುರ್ತು ಬಳಕೆಗೆ ಅನುಮತಿ ಪಡೆದ ಮೂರನೇ ಲಸಿಕೆ ಸ್ಪುಟ್ಟಿಕ್ ವಿ ಈ ಲಿಸಿಕೆಯ ವೈದ್ಯಕೀಯ ಶ್ರಯೋಗ ಹೈದರಾಬಾದ್ ಮೂಲದ ಡಾ ರೆಡ್ನಿಸ್ ಲ್ಲಾಬ್ ನಲ್ಲಿ ನಡೆಯುತ್ತಿದೆ

ಸಾರ್ವಜನಿಕರು ನಮೋ ಆಪ್ ಹಾಗೂ ಮೈ ಗೌ ಓಪನ್ ಫೋರಂನಲ್ಲಿ ತಮ್ನ ಸಲಹೆ ಸೂಚನೆಗಳನ್ನು ಹಂಚಿಕೊಳ್ಳಬಹುದು

ಪ್ರಧಾನಮಂತ್ರಿ ನರೇಂದ್ರಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಸಾರ್ವಜನಿಕರು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಸ್ಫೂರ್ತಿದಾಯಕ ಜೀವನ ಪಯಣದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಳುವಂತೆ ಕರೆ ನೀಡಿದ್ದಾರೆ

ರಾಜಸ್ಥಾನ ರಾಯಲ್ಲ್ ತಂಡ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು

ಆದರೆ ಸ್ಥಾಮ್ನನ್ ಮ್ಲಾಚ್ ಗೆಲ್ಲಲಾಗಲಿಲ್ಲ